ಫೋನಿ ಚಂಡಮಾರುತ ಒಡಿಶಾದಲ್ಲಿ ಮತ್ತಮ್ನ ತೀವ್ರಗೊಂಡಿದ್ದು

ಇದರ ಪರಿಣಾಮ ಭಾರೀ ಮಳೆಯಾಗಿದೆ

ಕಳೆದ ರಾತ್ರಿಯಿಂದ ಜಗತ್ಸಿಂಗ್ಪುರ್ ಗಂಜಾಂ ಖುರ್ದಾ ಪುರಿ ಸೇರಿದಂತೆ ರಾಜ್ಲದ ಹಲವು ಭಾಗಗಳಲ್ಲಿ ಘೋನಿ ಆರ್ಭಟಿಸಿದೆ ಚಂಡಮಾರುತಕ್ಕೆ ಪುರಿ ನಗರ ಅಕ್ಷರಶಃ ತತ್ತರಿಸಿದ್ದು ಭಾರೀ ಮಳೆಯಿಂದ ಕರಾವಳಿ ತೀರದ ಪ್ರದೇಶಗಳು ಜಲಾವ್ಯತಗೊಂಡಿದೆ ಗಂಜಾಂ ಖುರ್ದಾ ಗಜಪತಿ ಸೇರಿದಂತೆ ಅನೇಕ ಕರಾವಳಿ ಜಿಲ್ಲೆಗಳಲ್ಲಿ ಘೋನಿ ಚಂಡಮಾರುತದಿಂದ ಭಾರೀ ಮಳೆಯಾಗಿದ್ಲು ಮರಿ ಭುವನೇಶ್ವರ್ ಜಗತ್ಸಿಂಗ್ಪುರ್ನಲ್ಲಿ ಬಿರುಗಾಳಿಗೆ ತತ್ತರಿಸುವಂತಾಗಿದೆ

ಚಂಡಮಾರುತದಿಂದಾಗಿ ಸಾವಿರಾರು ಮರಗಳು ವಿದ್ಯುತ್ ಕಂಬಗಳು ಧರೆಗುರುಳವೆ

ರಾಜ್ಯದ ಹಲವು ಪ್ರದೇಶಗಳಲ್ಲೂ ಸಂಪರ್ಕಕ್ಕೆ ಅಡಚಣೆಯಾಗಿದೆ

ಪುರಿ ಜಿಲ್ಲೆಯಲ್ಲಿ ಮಳೆ ಸಂಬಂಧಿಸಿದ ಘಟನೆಗಳಿಂದ ಮೂರು ಮಂದಿ ಮೃತಪಟ್ಲಿದ್ದಾರೆ ನಯಾಗರ್ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಮುನ್ನೆಚ್ಲರಿಕಾ ಕ್ರಮವಾಗಿ ರಾಜ್ಯ ಸರ್ಕಾರ ಅಗತ್ತ ರಕ್ಷಣಾ ಕಾರ್ಯದಲ್ಲಿ ನಿರತವಾಗಿವೆ

ರಾಷ್ಷೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ ಮಹಾನಿರ್ದೇಶಕ ಎಸ್

ಆರು ತಂಡಗಳನ್ನು ಹೆಚ್ಚುವರಿಯಾಗಿ ಸನ್ನದ್ದರಾಗಿರುವಂತೆ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ ಭಾರತೀಯ ಕರಾವಳಿ ಕಾವಲುಪಡೆ ಹಾಗೂ ನೌಕಾಪಡೆಯ ಪಡಗುಗಳು ಹಾಗೂ ಹೆಲಿಕಾಪ್ಲರ್ಗಳು ರಕ್ಷಣಾ ಮತ್ತು ಪರಿಹಾರ ಕಾರ್ಯಕ್ನಾಗಿ ನಿಯೋಜಿಸಲಾಗಿದೆ ಭೂ ಸೇನೆ ಮತ್ತು ವಾಯುಸೇನೆಯ ಹೆಲಿಕಾಪ್ಸರ್ಗಳು ಕೂಡ ಕರಾವಳಿಯ ತೀರದ ಮೂರು ರಾಜ್ಯಗಳಲ್ಲಿ ಸನ್ನದ್ದರಾಗಿರುವಂತೆ ಸೂಚಿಸಲಾಗಿದೆ ಎಂದಿದ್ದಾರೆ

ಫೋನಿ ಚಂಡಮಾರುತದ ಪರಿಣಾಮದಿಂದಾಗಿ ಒಡಿಶಾದ ಭುವನೇಶ್ವರ ಕೇಂದ್ರದಲ್ಲಿ ಭಾನುವಾರ ನಡೆಯಬೇಕಾಗಿದ್ದ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಐಐಎಂಎಸ್ ಸ್ನಾತಕೋತ್ತರ ಪರೀಕ್ಷೆಗಳನ್ನು ರದ್ದುಪಡಿಸಲಾಗಿದೆ ಈ ಸಂಬಂಧ ಆರೋಗ್ಯ ಸಚಿವಾಲಯ ಟ್ಲಿಟ್ ಮಾಡಿದ್ಲು ಚಂಡಮಾರುತದಿಂದಾಗಿ ಭುವನೇಶ್ವರದಲ್ಲಿ ಸಾಕಷ್ಟು ತೊಂದರೆಯಾಗಿದೆ ಪರಿಸ್ಥಿತಿ ಸುಧಾರಿಸಿದ ನಂತರ ಪರೀಕ್ಷೆಗಳನ್ನು ನಡೆಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ ಫೋನಿ ಚಂಡಮಾರುತ ಪೀಡಿತ ಒಡಿಶಾ ಪಶ್ಲಿಮ ಬಂಗಾಳ ಆಂಧ್ರಪ್ರದೇಶ ತಮಿಳುನಾಡು ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ರಾಜ್ಯಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳದ್ದಾರೆ ರಾಜಸ್ತಾನದ ಹಿಂದೂನ್ನಲ್ಲಿಂದು ಚುನಾವಣಾ ರ್ಕಾಲಿಯನ್ನುದ್ದೇತಿಸಿ ಮಾತನಾಡಿದ ಅವರು ತುರ್ತು ಪರಿಹಾರ ಕಾರ್ಯಾಚರಣೆ ಮತ್ತು ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಒಂದು ಸಾವಿರ ಕೋಟಗೂ ಅಧಿಕ ಪಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ

ರಕ್ಷಣಾಪಡೆಗಳು ಸಾಧ್ಯವಾದ ಮಟ್ಟಿಗೆ ಚಂಡಮಾರುತ ಪೀಡಿತ ಪ್ರದೇಶಗಳಲ್ಲಿ ಉತ್ತಮ ಸೇವೆ ನೀಡುತ್ತಿವೆ ಇದಕ್ಕೆ ತಾಜಾ ಉದಾಹರಣೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂದು ಹೇಳದರು ಗುಜರಾತ್ನಿಂದ ಆರು ಎನ್ಡಿಆರ್ಎಫ್ ತಂಡವನ್ನು ಫೋನಿ ಚಂಡಮಾರುತ ಪೀಡಿತ ಒಡಿಶಾಗೆ ಕಳುಹಿಸಿಕೊಟ್ಟಿದೆ ಎಂದು ಗಾಂಧಿನಗರದ ಅಧಿಕಾರಿಗಳ ಮೂಲಗಳು ತಿಳಿಸಿವೆ ಎನ್ಡಿಆರ್ಎಫ್ ತಂಡಗಳು ಚಂಡಮಾರುತ ಪೀಡಿತ ಪ್ರದೇಶಗಳಲ್ಲಿ ನಿಯೋಜನೆಗೊಳಿಸಲಾಗಿದ್ದು ತಕ್ಷಣ ಪರಿಹಾರ ಕಾರ್ಯಗಳನ್ನು ಪಡೆದುಕೊಳ್ಳಲಿದ್ದಾರೆ ಎಂದು ಹೇಳದೆ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಹಾಗೂ ವಿಮಾನದ ಇಂಧನಕ್ಕೆ ಯಾವುದೇ ತೊಂದರೆಯಾಗದಂತೆ ಭಾರತೀಯ ತೈಲ ನಿಗಮ ಎಲ್ಲ ಸಿದ್ಧತೆ ಕೈಗೊಂಡಿದೆ ಫೋನಿ ಚಂಡಮಾರುತ ಉತ್ತರ ಮತ್ತು ವಾಯುವ್ಯದತ್ತ ಮುಖ ಮಾಡಿದ್ದು

ಪುರಿಯಲ್ಲಿ ಇಂದು ಬೆಳಗ್ಗೆ ಚಂಡಮಾರುತದಿಂದ ಭೂ ಕುಸಿತ ಉಂಟಾಗಿದೆ

ಲೋಕಸಭಾ ಚುನಾವಣೆಯ ಇನ್ನುಳಿದ ಮೂರು ಹಂತಗಳಿಗಾಗಿ ವಿವಿಧ ಪಕ್ಷಗಳ ತಾರಾ ನಾಯಕರು ಪಲವು ರಾಜ್ಯಗಳಲ್ಲಿ ರ್ನಾಲಿಗಳು ಹಾಗೂ ರೋಡ್ ಶೋ ಮೂಲಕ ಮತದಾರರ ಮನಗೆಲ್ಲುವ ಕಸರತ್ತು ನಡೆಸಿದ್ದಾರೆ ಐದನೇ ಪಂತದ ಚುನಾವಣೆಗೆ ಬಹಿರಂಗ ಪ್ರಚಾರ ನಾಳೆ ಸಂಜೆ ಅಂತ್ಯವಾಗಲಿದ್ಲು ಸೋಮವಾರ ಮತದಾನ ನಡೆಯಲಿದೆ ರಾಜಸ್ತಾನದ ಹಿಂಡೌನ್ನಲ್ಲಿ ಚುನಾವಣಾ ರ್ಖಾಲಿಯನ್ನುದ್ದೇತಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಯೋತ್ಪಾದಕರ ವಿರುದ್ದದ ಹೋರಾಟದ ವಿಷಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಹೊಂದಾಣಿಕೆ ಮಾಡುವುದು ಸರಿಯಲ್ಲ ರೈತರ ಸಾಲಮನ್ನಾ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ಜನರನ್ನು ವಂಚಿಸುತ್ತಿದೆ ಎಂದು ದೂರಿದ್ದಾರೆ

ಸಿಕಾರ್ನಲ್ಲಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಪರಿದುಹೋಗುವ ಭಾರತದ ನದಿ ನೀರನ್ನು ದೇಶಕ್ಕೆ ತಿರುಗಿಸಲಾಗಿದೆ ಇದರಿಂದ ರ್ಲೆತರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ಹೇಳಿದ ಅವರು ಅರ್ಥಿಕವಾಗಿ ಹಿಂದುಳಿದಿರುವ ಬಡಜನರಿಗಾಗಿ ತಮ್ನ ಸರ್ಕಾರ ಮೀಸಲಾತಿ ಕಲ್ಪಿಸಿದ್ದು ಇದರ ಸೌಲಭ್ಯವನ್ನು ಪಡೆಯಬೇಕು ಎಂದು ತಿಳಿಸಿದರು ಮಧ್ಯಪ್ರದೇಶದಲ್ಲಿ ಚುನಾವಣಾ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ನ್ಯಾಯ್ ಯೋಜನೆ ದೇಶದ ಆರ್ಥಿಕ ವ್ಲವಸ್ಥೆಗೆ ಚೇತರಿಕೆ ನೀಡುವ ಜೊತೆಗೆ ಬಡಜನರ ಖಾತೆಗಳಿಗೆ ನೇರ ಹಣ ಜಮೆ ಮಾಡಲಾಗುವುದು ಎಂದು ಹೇಳಿದ ಅವರು ತಮ್ನ ಪಕ್ಷ ಅಧಿಕಾರಕ್ಷೆ ಬಂದರೆ ಜಿಎಸ್ಟಿ ನೋಟು ಅಮಾನ್ಗದಂತಪ ನಿರ್ಧಾರಗಳಿಂದ ದೂರ ಇರುವುದಾಗಿ ಹೇಳಿದ್ದಾರೆ ರೇವಾ ಜಿಲ್ಲೆಯಲ್ಲಿ ಚುನಾವಣಾ ಸಭೆಯನ್ನುದ್ದೇತಿಸಿ ಮಾತನಾಡಿದರು

ಮಸೂದ್ ಅಜರ್ ಯಾವುದೇ ಬಗೆಯ ಶಸ್ತಾಸ್ತಗಳನ್ನು ಖರೀದಿಸುವುದು ಹಾಗೂ ಮಾರಾಟ ಮಾಡುವುದಕ್ಕೂ ನಿಷೇಧ ವಿಧಿಸಲಾಗಿದೆ

ಈ ಪ್ರಸ್ತಾಪಕ್ಕೆ ಚೀನಾ ತಾನು ನೀಡಿದ್ದ ಅಡೆತಡೆಯನ್ನು ತೆರವುಗೊಳಿಸಿದ ಬಳಕ ಅಮೆರಿಕ ಬ್ರಿಟನ್ ಮತ್ತು ಫ್ರಾನ್ಸ್ ಮಂಡಿಸಿದ ನಿರ್ಣಯವನ್ನು ವಿಶ್ವಸಂಸ್ಥೆ ಅಂಗೀಕರಿಸಿ ಅಜರ್ನನ್ನು ಕಪ್ಪುಪಟ್ಟಿಗೆ ಸೇರಿಸಿದೆ ಪಾಕಿಸ್ತಾನದ ಭದ್ರತೆ ಮತ್ತು ವಿನಿಮಯ ಆಯೋಗ ಅಜರ್ ಮಸೂದ್ಗೆ ಸೇರಿದ ಹಣಕಾಸು ಸಂಸ್ಥೆಗಳಿಗೆ ಸೇರಿದ ವ್ವವಹಾರಗಳನ್ನು ತಡೆಹಿಡಿದಿದೆ ಎಂದು ಪಾಕಿಸ್ತಾನ ವಿದೇಶಾಂಗ ವ್ವವಹಾರಗಳ ವಕ್ತಾರ ಮೊಹಮ್ದದ್ ಫೈಜಲ್ ತಿಳಿಸಿದ್ದು ಈ ವಿಷಯದಲ್ಲಿ ಪಾಕಿಸ್ತಾನ ಸರ್ಕಾರ ಅಂತಾರಾಷ್ಷೀಯ ಸಂಸ್ಥೆಗೆ ಎಲ್ಲ ಸಹಕಾರ ನೀಡುವುದಾಗಿ ಹೇಳಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ದಕ್ಷಿಣ ಕಾಶ್ಮೀರದ ಸೋಫಿಯಾನ್ ಪ್ರದೇಶದಲ್ಲಿ ಉಗ್ರರೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಸ್ಥಳೀಯ ಹಿಜ್ಬಲ್ ಮುಜಾಯಿದ್ದೀನ್ ಸಂಘಟನೆಯ ಉಗ್ರರನ್ನು ಭಾರತೀಯ ಸೇನೆ ಹತ್ಯೆ ಮಾಡಿದೆ ಗುಂಡಿನ ಚಕಮಕಿಯಲ್ಲಿ ಸೇನಾ ಸಿಬ್ಬಂದಿಗೆ ತೀವ್ರ ಗಾಯಗಳಾಗಿದೆ ಸೋಫಿಯಾನ್ ಜಿಲ್ಲೆಯ ಹಿಮಾಮ್ ಸಾಹಿಬ್ ಅದ್ಧಾರಾ ಗ್ರಾಮದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಲತೀಫ್ ಅಹಮ್ದ್ದಾರ್ ಹಾಗೂ ಆತನ ಇಬ್ಬರು ಉಗ್ರರನ್ನು ಭದ್ರತಾಪಡೆ ಹತ್ಯೆ ಮಾಡಿದೆ ಲತೀಫ್ ಹತ್ಯೆ ಅತಿದೊಡ್ಡ ಗೆಲುವು ಎಂದು ಭದ್ರತಾಪಡೆಗಳು ಹೇಳಿಕೊಂಡಿವೆ